ಉತ್ತರಖಂಡದ ಗುಂಜಿಯಲ್ಲಿ ಸಿಲುಕಿಹಾಕಿಕೊಂಡಿದ್ದ ಕ್ಷೆಲಾಸ ಮಾನಸ ಸರೋವರ ಯಾತ್ರಿಕರನ್ನು ಸುರಕ್ಷಿತ ಸ್ಟಳಕ್ಕೆ ಸ್ಟಳಾಂತರಿಸಿದ ಭಾರತೀಯ ವಾಯುಪಡೆ

ಪಾಕಿಸ್ನಾನದಲ್ಲಿ ಇಂದು ಸಂಸತ್ ಚುನಾವಣೆ ಮೂರು ಪಕ್ಷಗಳ ನಡುವೆ ತೀವ್ರ ಹಣಾಹಣಿ

ಭಾರತ ಜಾಗತಿಕ ಉತ್ಪಾದನೆ ರಾಷ್ಸವಾಗಿ ಮತ್ತು ಸ್ಲಾರ್ಟ್ ಅಪ್ ಹಬ್ ಆಗಿ ಶ್ರವರ್ಧಮಾನಕ್ಕೆ ಬರುತ್ತಿದೆ ಎಂದು ಶ್ರಧಾನ ಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಉಗಾಂಡ ರಾಜಧಾನಿ ಕಂಪಾಲದಲ್ಲಿ ಕಳೆದ ರಾತ್ರಿ ಅವರು ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಕಾರುಗಳು ಸ್ನಾರ್ಟ್ ಘೋನ್ಗಳು ಸೇರಿದಂತೆ ಹಲವು ಭಾರತದಲ್ಲಿ ಉತ್ಪಾದನೆಯಾಗುವ ಉತ್ಪನ್ನಗಳು ಇಂದು ಭಾರತ ಆಮದು ಮಾಡಿಕೊಳ್ಳುತ್ತಿದ್ದ ದೇಶಗಳಿಗೆ ರಫ್ತು ಆಗುತ್ತಿವೆ ರೈಲು ಹಳಗಳು ಮೆಟ್ರೋ ರೈಲು ಜೋಗಿಗಳು ಮತ್ತು ಸ್ಥಾಟಲೈಟ್ ಗಳಂತಹ ತಂತ್ರಜ್ಞಾನ ಸಂಬಂಧಿ ವಸ್ತುಗಳು ಇಂದು ಭಾರತದ ಸ್ವೀಲ್ಗಳನ್ನು ಬಳಸಿ ಭಾರತದಲ್ಲಿಯೇ ಉತ್ಪಾದನೆಯಾಗುತ್ತಿವೆ ಎಂದು ಹೇಳಿದರು

ಭಾರತ ಸ್ನಾರ್ಟ್ ಅಪ್ಗಳ ನೆಲವಾಗಿ ಮಾರ್ಪಟ್ಲದೆ ಎಂದರು ಉಗಾಂಡ ಮತ್ತು ಇತರ ನಾಲ್ಲು ಆಫ್ರಿಕಾ ರಾಷ್ಲಗಳ ಜೊತೆ ಭಾರತದ ಬಾಂಧವ್ಲವನ್ನು ಮುಕ್ತಕಂಠದಿಂದ ಶ್ಲಾಘಿಸಿದ ಪ್ರಧಾನಿ ಸಂಪನ್ನೂಲ ಭರಿತ ರಾಷ್ಟಗಳು ತಮ್ಮ ಸರ್ಕಾರದ ವಿದೇಶಿ ನೀತಿಯ ಹೊಸ ಜಾಗತಿಕ ವ್ಲವಸ್ಥೆಯಲ್ಲಿ ಪ್ರಮುಖ ಕೇಂದ್ರವಾಗಿವೆ ಎಂದರು

ಈ ಸಂದರ್ಭದಲ್ಲಿ ಉಗಾಂಡ ಅಧ್ಯಕ್ಷ ಯೊವೆರಿ ಮ್ಲೂಸೆವೆನಿ ಉಪಸ್ಥಿತರಿದ್ದರು

ಉಗಾಂಡ ರಾಜಧಾನಿ ಕಂಪಾಲಾಗೆ ನಿನ್ನೆ ಸಂಜೆ ಆಗಮಿಸಿದ ಪ್ರಧಾನಿ ಮೋದಿ ಅಲ್ಲಿನ ಅಧ್ಯಕ್ಷರ ಜೊತೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು ಭಾರತ ಮತ್ತು ಉಗಾಂಡ ದೇಶಗಳು ನಾಲ್ಲು ಒಪ್ಪಂದಗಳಿಗೆ ಸಹಿ ಹಾಕಿದ್ದು ಅವುಗಳಲ್ಲಿ ರಕ್ಷಣಾ ಸಹಕಾರ ಅಧಿಕಾರಿಗಳಿಗೆ ವೀಸಾ ವಿನಾಯ್ತಿ ರಾಯಭಾರಿ ಪಾಸ್ಪೋರ್ಟ್ ಹೊಂದುವುದು ಸಾಂಸ್ಕತಿಕ ಕಾರ್ಯಕ್ರಮ ವಿನಿಮಯ ಮತ್ತು ಸಾಧನಗಳ ಪರೀಕ್ಷೆ ಪ್ರಯೋಗಾಲಯಗಳನ್ನು ಒಳಗೊಂಡಿವೆ

ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಧವಸ್ಥೆಯನ್ನು ಕಾಪಾಡಲು ನಾಗರಿಕರು ಸಾಮಾಜಕ ಮಾಧ್ಯಮವನ್ನು ಪೂರ್ವಾಪರ ಯೋಚಿಸಿ ಬಳಸುವ ಅಗತ್ಯವಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನಾಯಾಧೀಶ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಹೇಳಿದ್ದಾರೆ ಇತ್ತೀಚೆಗೆ ದೇಶದ ಅಲ್ಲಲ್ಲಿ ಗುಂಪು ಪತ್ಯ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗುವ ಸಂದೇಶಗಳಿಂದ ಗುಂಪು ಗಲಭೆ ಮತ್ತು ಪತ್ಯ ಪ್ರಕರಣಗಳು ಹೆಚ್ಚಾಗುತ್ತಿದೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು ಅವರು ನಿನ್ನೆ ಅಂತಾರಾಷ್ಟೀಯ ಕಾನೂನು ಒಕ್ಕೂಟ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿ ಯಾವುದೇ ಸುದ್ದಿಯನ್ನು ನಂಬಿ ಅದಕ್ಕೆ ಪ್ರತಿಕ್ರಿಯೆ ನೀಡುವ ಮುನ್ನ ನಾಗರಿಕರು ಅದರ ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ಜವಾಬ್ದಾರಿಯುತವಾಗಿ ವರ್ತಿಸಬೇಕಾದ ಅಗತ್ಕವಿದೆ ಎಂದು ಹೇಳಿದರು ಪ್ರಜಾಪ್ರಭುತ್ವ ಸಮಾಜದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಎಲ್ಲಾ ಸ್ವಾತಂತ್ರ್ಯಗಳಿಗೆ ತಾಯಿಯಾಗಿದ್ದು ಮಾಧ್ಯಮಗಳು ಸ್ವಯಂ ನಿಯಂತ್ರಣಗಳಿಗೆ ತನ್ನದೆ ಆದ ಮಾರ್ಗಸೂಚಿಗಳನ್ನು ಹೊಂದಿರಬೇಕು ಎಂದು ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಹೇಳಿದರು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಂಸತ್ತಿನ ಎಲ್ಲಾ ಸದಸ್ಕರು ಪರಸ್ಪರರ ದೃಷ್ಟಿಕೋನಗಳನ್ನು ಗೌರವಿಸಿ ತಮ್ಮ ಫನತೆಯನ್ನು ಕಾಪಾಡಿಕೊಳ್ಳುವ ಅಗತ್ಯವಿದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ

ಸಂಸತ್ತಿನ ಕಲಾಪಗಳು ನೇರ ಪ್ರಸಾರವಾಗುವುದರಿಂದ ಸಾರ್ವಜನಿಕರು ದೇಶದಲ್ಲಿನ ಸಮಸ್ಥಗಳು ಮತ್ತು ಅಭಿವೃದ್ಧಿ ಯೋಜನೆಗಳ ಕುರಿತು ಚರ್ಚೆಯಾಗಬೇಕೆಂದು ಬಯಸುತ್ತಾರೆ ಪ್ರಜಾಪ್ರಭುತ್ವದಲ್ಲಿ ಸಂಸತ್ ಮತ್ತು ಶಾಸನ ಸಭೆಗಳಲ್ಲಿ ವಿಷಯಗಳನ್ನು ಚರ್ಚಿಸುವುದು ಮತ್ತು ನಿರ್ಧರಿಸುವುದು ಆಗಿರುತ್ತದೆ ಎಂದು ಹೇಳಿದ ರಾಮನಾಥ್ ಕೋವಿಂದ್ ಈ ಪ್ರಕ್ರಿಯೆಯಲ್ಲಿ ಸಾಂದರ್ಭಿಕ ಭಿನ್ನಾಭಿಪ್ರಾಯಗಳು ಇರುವುದು ಸಹಜ ಆದರೆ ಸಂಸದರು ಮತ್ತು ಶಾಸಕರು ಅದರ ಅಭಿವ್ಯಕ್ತಿಯನ್ನು ನಿರ್ವಹಿಸಬೇಕು ಎಂದರು

ಛತ್ತೀಸ್ಗಡದ ದಂತೆವಾರ ಜಿಲ್ಲೆಯ ಹೀರನರ್ ಮತ್ತು ಬಸ್ತರ್ ಜಿಲ್ಲೆಯ ಜಗ್ದಲ್ಪುರ್ದಲ್ಲಿ ಆತಂರಿಕ ಕೃಷಿ ವ್ಯವಸ್ಥೆ ಕೇಂದ್ರದಲ್ಲಿ ರೈತರು ಮತ್ತು ಮಹಿಳಾ ಸ್ವಸಹಾಯ ಗುಂಪುಗಳ ಜೊತೆಗೆ ರಾಷ್ಟಪತಿ ಸಂವಾದ ನಡೆಸಲಿದ್ದಾರೆ ಹೀರನರ್ನಲ್ಲಿ ರಾಷ್ಟಪತಿ ವನವಾಸಿ ಕಲ್ಕಾಣ ಆಶ್ರಮ ಮಕ್ಕಳೊಂದಿಗೆ ಮಾತುಕತೆ ನಡೆಸಿ ನಂತರ ಜವಂಗದಲ್ಲಿರುವ ಅಟಲ್ ಬಿಹಾರಿ ವಾಜಪೇಯಿ ಶಿಕ್ಷಣ ನಗರಕ್ಷೆ ಭೇಟ ನೀಡಲಿದ್ದಾರೆ ಅಲ್ಲಿ ದಿವ್ಲಾಂಗ ಮಕ್ಕಳ ಜೊತೆ ಸಂವಾದವನ್ನು ರಾಷ್ಲಪತಿ ರಾಮನಾಥ್ ಕೋವಿಂದ್ ನಡೆಸಲಿದ್ದಾರೆ ಪಾಕಿಸ್ನಾನದಲ್ಲಿ ಇಂದು ಸಾರ್ವತ್ರಿಕ ಚುನಾವಣೆಯ ಮತದಾನ ನಡೆಯಲಿದೆ

ಪಿಎಂಎಲ್ ಎನ್ ಪಕ್ಷದ ಶಹಬಾಜ್ ಶರೀಫ್ ಪಾಕಿಸ್ನಾನ ಟೆಹ್ರೀಕ್ ಇ ಇನಾಫ್ ಪಕ್ಷದ ಮಾಜಿ ಕ್ರಿಟಗ ಇಮ್ರಾನ್ ಖಾನ್ ಮತ್ತು ಪಾಕಿಸ್ತಾನ ಪೀಪಲ್ಲ್ ಪಾರ್ಟಯ ಬಿಲಾವಲ್ ಭುಟ್ಲೋ ನಡುವೆ ಪಣಾಹಣಿ ಏರ್ಪಟ್ಟದೆ

ಇಮ್ರಾನ್ ಬಾನ್ ಅವರ ಮೇಲಿನ ವಿವಾದಗಳು ಪಾಕಿಸ್ತಾನದ ಮಾಜಿ ಪ್ರಧಾನಿ ಆದ ಪಿ ಎಂ ಎಲ್ ನಾಯಕ ನವಾಜ್ ಪರೀಫ್ ಭ್ರಷ್ಟಾಚಾರದ ಆರೋಪದ ಮೇಲೆ ಜೈಲು ಸೇರಿದ್ದು ಮತದಾನದಲ್ಲಿ ಉಗ್ರರ ಗುಂಪುಗಳು ಭಾಗವಹಿಸುತ್ತಿರುವ ಕುರಿತು ಎದ್ಗಿರುವ ವಿವಾದಗಳ ನಡುವೆ ಇಂದು ಮತದಾನ ನಡೆಯುತ್ತಿದೆ ಪಾಕಿಸ್ನಾನದಲ್ಲಿನ ಪರಿಸ್ನಿತಿಯನ್ನು ಪತ್ನಿರದಿಂದ ಗಮನಿಸುತ್ತಿರುವುದಾಗಿ ಅಮೆರಿಕಾ ಹೇಳದೆ ಅಲ್ಲಿ ಮುಕ್ತ ಪಾರರ್ದಶಕ ನಿಖರ ಹಾಗೂ ನ್ನಾಯಸಮ್ನತ ಚುನಾವಣೆಗೆ ಬೆಂಬಲ ನೀಡುವುದಾಗಿ ಅಮೆರಿಕಾ ಸರ್ಕಾರದ ವಕ್ತಾರರು ತಿಳಿಸಿದ್ದಾರೆ

ಉತ್ತರಾಖಂಡದ ಗುಂಜಿಯಲ್ಲಿ ಸಿಕ್ಕಿಹಾಕೊಂಡಿದ್ದ ಕ್ಷೆಲಾಸ ಮಾನಸ ಸರೋವರ ಯಾತ್ರಿಕರನ್ನು ಸ್ನಳಾಂತರ ಮಾಡಿ ಹೆಲಿಕಾಪ್ಟರ್ ಮೂಲಕ ಪಿತೊರಫರ್ಗೆ ಸುರಕ್ಷಿತವಾಗಿ ಕರೆತರಲಾಗಿದೆ ಎಂದು ವಿದೇಶಾಂಗ ವ್ಲವಹಾರಗಳ ಖಾತೆ ಸಚಿವೆ ಸುಷ್ನಾ ಸ್ವರಾಜ್ ತಿಳಿಸಿದ್ದಾರೆ ಈ ಕುರಿತು ಟ್ಲೀಟ್ ಮಾಡಿರುವ ಅವರು ಯಾತ್ರಿಕರ ನಡಿಗೆ ಮತ್ತೆ ಆರಂಭವಾಗಿದೆ ಎಂದು ಹೇಳಿದರು

ಅವರ ಸುರಕ್ಷತೆಯನ್ನು ಐಟಬಿಪಿ ಮತ್ತು ಕುಮಾವೋನ್ ವಿಕಾಸ್ ಮಂಡಲ್ ನೋಡಿಕೊಂಡಿದ್ದವು ಎಂದು ಸಚಿವೆ ತಿಳಿಸಿದ್ದಾರೆ ಕೈಲಾಸ ಮಾನಸ ಸರೋವರ ಯಾತ್ರೆ ಮುಗಿಸಿಕೊಂಡು ಬರುತ್ತಿದ್ದ ಯಾತ್ರಿಕರು ಈ ತಿಂಗಳ ಆರಂಭದಲ್ಲಿ ನೇಪಾಳದ ಪರ್ವತ ಪ್ರದೇಶದಲ್ಲಿ ಪ್ರತಿಕೂಲ ಹವಾಮಾನದಿಂದಾಗಿ ಸಿಲುಕಿಹಾಕಿಕೊಂಡಿದ್ದರು ನಂತರ ಅವರನ್ನು ಹೆಲಿಕಾಪ್ಲರ್ ಮತ್ತು ವಿಮಾನದಿಂದ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗಿತ್ತು

ಎ ಗುಂಪಿನ ಈಜಿಪ್ಟ್ ತಂಡ ಸಿಂಗಾಪುರ ಹಾಗೂ ಆಸ್ವೇಲಿಯಾ ಎದುರು ಗೆಲುವು ಸಾಧಿಸಿ ಪ್ರೀ ಕ್ವಾರ್ಟರ್ ಫೈನಲ್ ಹಂತ ಪ್ರವೇಶಿಸಿದೆ